ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಬಿಎಸ್ಪಿ ವರಿಷ್ಣೆ ಮಾಯಾವತಿ ಸೇರಿದಂತೆ ಪಲವು ಹಿರಿಯ ನಾಯಕರು ತಮ್ಮ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ಸಾರ್ವಜನಿಕ ಸಮಾವೇಶಗಳಲ್ಲಿ ಭಾಗವಹಿಸಿ ಮತಯಾಚಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಪ್ರಚಾರ ನಡೆಸಿದರು ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಚುನಾವಣಾ ರ್್ಾಲಿ ಉದ್ದೇಶಿಸಿ ಭಾಷಣ ಮಾಡಿದರೆ ಅಮಿತ್ ಷಾ ಮತ್ತು ಮಾಯಾವತಿ ಉತ್ತರ ಪ್ರದೇಶದಲ್ಲಿ ನಡೆದ ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸಿದ್ದರು ಗುರುವಾರ ಎರಡನೇ ಹಂತದ ಮತದಾನ ನಡೆಯಲಿದೆ

ತಮಿಳುನಾಡಿನಲ್ಲಿ ಕಳೆದ ರಾತ್ರಿ ಮುಖ್ಯ ಚುನಾವಣಾಧಿಕಾರಿ ಸತ್ಲಬ್ರತ ಸಾಹೂ ರಾಜ್ಯ ಹೊಲೀಸ್ ಮಹಾನಿರ್ದೇಶಕ ಆಶುತೋಷ್ ಶುಕ್ಲಾ ಮತ್ತು ಇತರ ಹಿರಿಯ ಅಧಿಕಾರಿಗಳು ಚುನಾವಣಾ ಸಿದ್ದತೆಗಳ ಬಗ್ಗೆ ಸಮಗ್ರ ಪರಿಶೀಲನೆ ನಡೆಸಿದರು ಕ್ಷೇತ್ರವಾರು ಭದ್ರತಾ ಸಿಬ್ಬಂದಿ ನಿಯೋಜನೆ ಮತ್ತು ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಕೈಗೊಳ್ಳಬೇಕಾದ ವಿಶೇಷ ವ್ಯವಸ್ಥೆಗಳ ಬಗ್ಗೆ ಚುನಾವಣಾಧಿಕಾರಿಗಳು ಚರ್ಚೆ ನಡೆಸಿದರು ಇವಿಎಂ ವಿವಿಪ್ಲಾಟ್ಗಳು ಮತ್ತು ಇತರ ಚುನಾವಣಾ ಸಂಬಂಧಿತ ಸಲಕರಣೆಗಳನ್ನು ಮತಗಟ್ಟೆಗಳಿಗೆ ತಲುಪಿಸಲು ವಲಯ ಸಮಿತಿಗಳನ್ನು ಕೂಡ ರಚಿಸಲಾಗಿದೆ ರಾಜ್ಯದಲ್ಲಿ ಚುನಾವಣಾ ಖರ್ಚು ವೆಚ್ಲಗಳನ್ನು ಪರಿಶೀಲಿಸುವ ಬಗ್ಗೆ ಅಕ್ರಮ ಹಣ ವಿತರಣೆ ಅಭ್ವರ್ಥಿಗಳ ಭದ್ರತೆ ಮತ್ತು ಎಸ್ಎಂಎಸ್ ಮತದಾನ ನಿಗಾ ವ್ವವಸ್ಥೆಗಳ ಬಗ್ಗೆಯೂ ಅಧಿಕಾರಿಗಳು ಚರ್ಚೆ ನಡೆಸಿದ್ದಾರೆ ಸುಗಮ ಮತದಾನ ಮತ್ತು ಮತದಾನ ಜಾಗ್ಚತಿಗೆ ಕರ್ನಾಟಕದಲ್ಲಿ ಚುನಾವಣಾ ಆಯೋಗ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿವೆ ಎಂದು ನಮ್ಮ ಕರ್ನಾಟಕದ ಬಾತ್ತೀದಾರರು ವರದಿ ಮಾಡಿದ್ದಾರೆ ಹಲವು ನಾಗರಿಕ ಸಂಘ ಸಂಸ್ಟೆಗಳು ಮತ್ತು ನಿವಾಸಿಗಳ ಕಲ್ಲಾಣ ಸಂಘಟನೆಗಳೊಂದಿಗೆ ಸೇರಿ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದು

ಮತದಾನ ದಿನ ವಿಶಿಷ್ಟ ಚೇತನರಿಗೆ ಸಾರಿಗೆ ವ್ಚವಸ್ಟೆ ಕಲ್ಪಿಸಲು ಮತ್ತು ವೀಲ್ ಚೇರ್ ಒದಗಿಸಲು ಚುನಾವಣಾ ಮೊಬೈಲ್ ಆಪ್ ಮೂಲಕ ಅವಕಾಶ ಒದಗಿಸಲಾಗಿದೆ

ಮಾಜಿ ಲೋಕಸಭಾ ಸದಸ್ಯ ಭೀಷ್ನ ಶಂಕರ್ ಸಂತಕಬೀರ್ ನಗರ್ ಕ್ಷೇತ್ರದಿಂದ ಮರು ಆಯ್ನೆ ಬಯಸಿದ್ದಾರೆ ರಂಗನಾಥ್ ಮಿಶ್ರ ಬಡೋದಿ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ ಪ್ರತಾಪ್ಗಢ್ ಕ್ಷೇತ್ರದ ಉಮೇದುವಾರರಾಗಿ ಅಕೋಕ್ ಕುಮಾರ್ ತ್ರಿಪಾಟಿ ಸ್ವರ್ಧಿಸಿದ್ದು ಧೊಮಾರಿಯ ಗಂಚ್ ಕ್ಷೇತ್ರದಿಂದ ಆಫ್ತಾಬ್ ಆಲಂ ಕಣಕ್ಷಿಳಿದಿದ್ದಾರೆ ಬ್ಲೆಸಾಕಿ ಒಡಿಯಾ ಹೊಸ ವರ್ಷ ಮಹಾ ವಿಶುಬು ಸಂಕ್ರಾಂತಿ ಹಾಗೂ ತಮಿಳು ಹೊಸ ವರ್ಷ ಮತಾಂಡು ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭ ಹಾರ್ನೆಸಿದ್ದಾರೆ ಈ ಸಂಬಂಧ ಟ್ವೀಟ್ ಮಾಡಿರುವ ಮೋದಿ ಅವರು ಬರುವ ದಿನಗಳಲ್ಲಿ ದೇಶಾದ್ದಂತ ಜನರು ಹಲವು ಹಬ್ಬಗಳ ಆಚರಣೆಯಲ್ಲಿ ನಿರತರಾಗಲಿದ್ದು ಇದು ವಿವಿಧತೆಯಲ್ಲಿ ಏಕತೆಯನ್ನು ಪ್ರತಿಬಿಂಬಿಸುತ್ತದೆ ಹಾಗೂ ಇದು ಸೌಹಾರ್ದತೆ ಮತ್ತು ಬಾತ್ಪತ್ವದ ಸಂಕೇತವಾಗಿದೆ ಎಂದಿದ್ದಾರೆ ಪ್ರತಿಯೊಬ್ಬರ ಜೀವನದಲ್ಲೂ ಸುಖ ಸಂತೋಷ ಹಾಗೂ ಸಂವೃದ್ಧಿ ನೆಲೆಸಲಿ ಎಂದು ಅವರು ಆಶಿಸಿದ್ದಾರೆ ಆಯುಷ್ಣಾನ್ ಭಾರತ್ ಪಿಎಂ ಕಿಸಾನ್ ಮತ್ತು ಗ್ರಾಮೀಣ ವಿದ್ಯುದ್ದೀಕರಣದಂತಹ ಸಾಮಾಜಿಕ ವಲಯದ ಯೋಜನೆಗಳಲ್ಲಿ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ವಿಶೇಷ ಸಾಧನೆ ಮಾಡಿದೆ ಎಂದು ನೀತಿ ಆಯೋಗದ ಮಾಜಿ ಉಪಾಧ್ಯಕ್ಷ ಅರವಿಂದ್ ಪನಗರಿಯ ತಿಳಿಸಿದ್ದಾರೆ ಪಿಟಿಐ ಸುದ್ವಿಸಂಸ್ವೆಯೊಂದಿಗೆ ಪರಿಗರಿಯ ಮಾತನಾಡಿ ಭ್ರಷ್ಟಾಚಾರ ನಿಯಂತ್ರಣದಲ್ಲೂ ಕೇಂದ್ರ ಸರ್ಕಾರ ಅಭೂತಪೂರ್ವ ಪ್ರಗತಿ ಸಾಧಿಸಿದೆ ಜೆಎಸ್ಟ ದಿವಾಳಿತನ ಕಾಯ್ದೆ ನೇರ ನಗದು ವರ್ಗಾವಣೆ ಮುಂತಾದ ಯೋಜನೆಗಳ ಜಾರಿ ಎನ್ಡಿಎ ಸರ್ಕಾರದ ಮೂವರು ಪ್ರಮುಖ ಆರ್ಥಿಕ ಸುಧಾರಣೆಯಾಗಿದೆ ಎಂದು ಅವರು ಹೇಳಿದ್ದಾರೆ ರಸ್ತೆ ರೈಲ್ವೆ ಮಾರ್ಗ ಜಲಮಾರ್ಗ ನಾಗರಿಕ ವಿಮಾನಯಾನ ಡಿಜೆಟಲೀಕರಣದಂತಹ ವಲಯಗಳ ತೀವ್ರಗತಿಯ ಬೆಳೆವಣಗೆಗೆ ಸರ್ಕಾರ ಆದ್ಯತೆ ನೀಡಿದೆ ಎಂದು ಅವರು ತಿಳಿಸಿದ್ದಾರೆ

ವಿಶ್ವಾದ್ದಂತ ನೆಲೆಸಿರುವ ಭಾರತೀಯರೊಂದಿಗೆ ಸಾಮಾಜಿಕ ಮಾಧ್ದಮದ ಮೂಲಕ ಸಂವಾದ ನಡೆಸಿದ ಅವರು ದೇಶದ ಅರ್ಥಿಕತೆ ಈ ಹಿಂದೆ ದುರ್ಬಲವಾಗಿತ್ತು ಈಗ ಜಗತ್ತಿನಲ್ಲೇ ಆರನೇ ಅತಿದೊಡ್ಡ ಅರ್ಥಿಕತೆಯಾಗಿ ಬೆಳೆದಿದೆ ಎಂದು ತಿಳಿಸಿದರು

ಸಂವಿಧಾನ ಶಿಲ್ಪಿ ಡಾ ಬಿ

ಅಂಬೇಡ್ಕರ್ ಅವರ ಜನ್ನ ದಿನದ ಅಂಗವಾಗಿ ಇಂದು ರಾಷ್ಟದಾದ್ವಂತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಹಿಕೊಳ್ಳಲಾಗಿದೆ ಸಂಸತ್ ಭವನದ ಸಂಕೀರ್ಣದಲ್ಲಿರುವ ಅಂದೇಢ್ತರ್ ಅವರ ಪ್ರತಿಮೆಗೆ ಇಂದು ಬೆಳಗ್ಗೆ ಗೌರವ ನಮನ ಸಲ್ಲಿಸಲಾಯಿತು ರಾಷ್ಟಪತಿ ರಾಮನಾಥ್ ಕೋವಿಂದ್ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಬ್ಬ ಉತ್ತಮ ನಾಯಕರೆನಿಸಿದ್ದ ಅಂಬೇಡ್ಕರ್ ಧಮನಿತರು ಹಾಗೂ ಶೋಷಿತವರ್ಗದ ಹಕ್ಕುಗಳಿಗಾಗಿ ಹೋರಾಡಿದರು ಎಂದು ಸ್ಮರಿಸಿದ್ದಾರೆ ಅಂಬೇಡ್ಕರ್ ಅವರ ಜೀವನ ಹಾಗೂ ಚಿಂತನೆಗಳು ಪ್ರತಿಯೊಬ್ಬರಿಗೂ ಆದರ್ಶಪ್ರಾಯವಾಗಿದ್ದು

ಈ ಸಂಬಂಧ ಟ್ವೀಟ್ ಮಾಡಿರುವ ಉಪರಾಷ್ವಪತಿ ಎಂ

ಸಮಕಾಲೀನ ಭಾರತದ ಇತಿಹಾಸದಲ್ಲಿ ಅಂಬೇಡ್ತರ್ ಅವರು ಅಚ್ಚಳಿಯದ ಹೆಜ್ಜೆಗುರುತು ಮೂಡಿಸಿದ್ದಾರೆ ಸಾಮಾಜಿಕ ಬದಲಾವಣೆಯ ಹರಿಕಾರ ಕಾನೂನು ಪಂಡಿತ ಹಾಗೂ ಅದ್ವಿತೀಯ ವಿದ್ವಾಂಸರಾಗಿದ್ದ ಡಾ ಅಂಬೇಡ್ತರ್ ಜನರ ಹಕ್ಕುಗಳ ನಾಯಕ ಎಂದು ಬಣ್ಣೆಸಿದ್ದಾರೆ ಸಾಮಾಜಿಕ ಅಸಮಾನತೆ ವಿರುದ್ದ ಹೋರಾಟ ನಡೆಸಿದ ಅಂಬೇಡ್ಕರ್ ಅವರು ಶಿಕ್ಷಣ ಮೂಲಕ ಮಹಿಳೆಯರ ಸಬಲೀಕರಣ ಸಾಧ್ಯ ಎಂದು ಪ್ರತಿಪಾದಿಸಿದರು ದೇಶದ ನಿರ್ಮಾಣದಲ್ಲಿ ಅಂಬೇಡ್ಕರ್ ಅವರ ಕೊಡುಗೆ ಅವರ ಚಿಂತನೆಗಳು ಪ್ರತಿಯೊಬ್ಬ ಭಾರತೀಯನಿಗೂ ಸಾರ್ವಕಾಲಿಕ ಸ್ಪೂರ್ತಿ ನೀಡುತ್ತವೆ ಎಂದು ಉಪರಾಷ್ಷಪತಿ ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಡಾ ಬಿ

ಅಂಬೇಡ್ಕರ್ ಅವರ ಜನ್ಮ ದಿನದ ಅಂಗವಾಗಿ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ ತಮ್ಮ ಟ್ವೀಟ್ ಸಂದೇಶದಲ್ಲಿ ಅವರು ಭಾರತದ ಸಂವಿಧಾನದ ಮುಖ್ಯ ನಿರ್ಮಾತ್ಯ ಆಗಿರುವ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯದ ಹರಿಕಾರ ಎಂದು ಬಣ್ಣೆಸಿದ್ದಾರೆ

ಮೊತ್ತವನ್ನು ಭಾರತೀಯ ಬಂಡವಾಳ ಮಾರುಕಟ್ಟೆಗೆ ಹೂಡಿಕೆ ಮಾಡಿದ್ದು ಇದು ಜಾಗತಿಕ ಮತ್ತು ದೇಶೀಯ ಅಂಶಗಳ ಮೇಲೆ ಪ್ರಭಾವ ಬೀರಿದೆ ವಿದೇಶಿ ಬಂಡವಾಳ ಹೂಡಿಕೆದಾರರು ಎರಡು ತಿಂಗಳಲ್ಲಿ ನಿವ್ವಳ ಖರೀದಿದಾರರಾಗಿದ್ದು

ಹಣವನ್ನು ಹೂಡಿಕೆ ಮಾಡಿದ್ದಾರೆ

ಹಿಂದಕ್ಕೆ ಪಡೆದಿದ್ದು

ಹೂಡಿಕೆ ಮಾಡಲಾಗಿದೆ ಚುನಾವಣಾ ಪೂರ್ವದಲ್ಲಿ ಸ್ಹಿರ ಸರ್ಕಾರದ ವಿಶ್ವಾಸದ ಹಿನ್ನೆಲೆಯಲ್ಲಿ ಫೆಬ್ರವರಿಯಿಂದ ಈ ಬೆಳವಣಿಗೆ ನಡೆದಿದೆ ಎಂದು ತಜ್ಞರು ಹೇಳಿದ್ದಾರೆ

ಈ ಟೂರ್ನಿಯಲ್ಲಿ ಮಣಿಪುರದ ಆಟಗಾರ್ತಿಗೆ ಮೊದಲ ಅರ್ಹ ಗೆಲುವಾಗಿದ್ದು ಚಿಕ್ಕ ಡ್ರಾ ಫಲಿತಾಂಶದಿಂದಾಗಿ ಆಕೆ ನೇರವಾಗಿ ಅಂತಿಮ ಹಣಾಹಣಿಯಲ್ಲಿ ಪಾಲ್ಗೊಂಡಿದ್ದರು

ಹೈದರಾಬಾದ್ನಲ್ಲಿ ನಡೆಯುವ ದ್ವಿತೀಯ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಹಾಗೂ ಡೆಲ್ಲಿ ಕ್ಲಾಪಿಟಲ್ಸ್ ಮುಖಾಮುಖಿಯಾಗಲಿವೆ